ನವದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಅವರಿಂದ ತಮ್ನ ನೆಚ್ಚಿನ ಏಕ ಭಾರತ್ ತ್ರೇಷ್ಠ ಭಾರತ್ ಕಾರ್ಯಕ್ರಮದ ಅಧ್ಯಕ್ಷತೆ

ಮಹಾರಾಪ್ಪ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆ ತಾರಕಕ್ಷೇರಿದ ಪ್ರಚಾರ

ಈಶಾನ್ನ ಸಿರಿಯಾದಲ್ಲಿ ಟರ್ಕಿಯ ಮಿಲಿಟರಿ ದಾಳಿಗೆ ಅರಬ್ ಲೀಗ್ ಖಂಡನೆ ಫ್ರಾನ್ಸ್ ಮತ್ತು ಜರ್ಮನಿಯಿಂದ ಟರ್ಕಿಗೆ ಶಸ್ತಾಸ್ತ ರಫ್ತು ಸ್ವಗಿತ

ರಾಜ್ಙಗಳ ನಡುವೆ ಜನತೆ ಪರಸ್ಪರರ ಸಂಸ್ಟತಿಯ ಅರಿವನ್ನು ವೃದ್ಧಿಸಿ ವಿನಿಮಯ ಮಾಡಿಕೊಳ್ಳುವುದು ಈ ಕಾರ್ಯಕ್ರಮದ ಗುರಿಯಾಗಿದೆ ಮಾಮಲ್ಲಪುರಂನಿಂದ ಹಿಂದಿರುಗಿದ ಬಳಿಕ ಏಕ ಭಾರತ್ ಶ್ರೇಷ್ಠ ಭಾರತ್ ಅಭಿಯಾನ ಕುರಿತು ಚರ್ಚಿಸುವ ಸಭೆಯ ಅಧ್ಯಕ್ಷತೆ ವಹಿಸುವುದು ಸೇರಿದಂತೆ ದೆಹಲಿಯಲ್ಲಿ ಮೋದಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹೊಂದಿದ್ದರು ಎಂದು ಪ್ರಧಾನ ಮಂತ್ರಿ ಕಚೇರಿ ಟ್ವೀಟ್ ಮಾಡಿದೆ ಏಕ ಭಾರತ್ ತ್ರೇಷ್ಠ ಭಾರತ್ ಪ್ರಧಾನ ಮಂತ್ರಿಯವರ ವೈಯಕ್ತಿಕ ಪ್ರಯತ್ನವಾಗಿದ್ದು ಇದು ಭಾರತದ ವ್ಲೆವಿದ್ಲತೆಯನ್ನು ಬಿಂಬಿಸುವುದು ಹಾಗೂ ರಾಷ್ಷೀಯ ಸಮಗ್ರತೆಯನ್ನು ಉತ್ತೇಜಿಸುವುದು ಮಹತ್ವದ ವಿಚಾರಗಳಲ್ಲಿ ಸಮಗ್ರ ರಾಷ್ಟೀಯ ದೃಷ್ಟಿ ಕೋನವನ್ನು ಮೂಡಿಸುವುದು ಹಾಗೂ ಭಾರತದ ಸ್ಪಂದನಾತ್ಮಕ ಪ್ರಾದೇಶಿಕ ಸಂಸ್ಕತಿಯನ್ನು ಪ್ರೋತ್ಲಾಹಿಸುವುದು ಈ ಯೋಜನೆಯ ಗುರಿಯಾಗಿದೆ

ಪರಸ್ಪರರ ನಡುವೆ ಹೆಚ್ಚನ ತಿಳುವಳಕೆ ಮೂಡಿಸುವುದನ್ನು ಪ್ರೋತ್ಲಾಹಿಸುವ ಉದ್ವೇಶದಿಂದ ದೇಶದ ವಿವಿಧ ರಾಜ್ಞಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಲ್ಲಿ ವಾಸಿಸುವ ವಿಭಿನ್ನ ಸಂಸ್ಕೃತಿಯ ಜನರ ನಡುವೆ ಒಡನಾಟವನ್ನು ಸಕ್ರಿಯವಾಗಿ ವರ್ದಿಸುವುದು ಕಾರ್ಯಕ್ರಮದ ಗುರಿಯಾಗಿದೆ ಕಾರ್ಯಕ್ರಮದಂತೆ ಪ್ರತಿವರ್ಷ ಪ್ರತಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ದೇಶದ ಮತ್ತೊಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಜನರ ನಡುವಣ ಪರಸ್ವರ ಒಡನಾಟಕ್ಕಾಗಿ ಸಂಯೋಜಿಸಲಾಗುವುದು ಪ್ರಸ್ತುತದ ಅಂತಾರಾಷ್ಷೀಯ ಭೂ ವಿಷಯದಲ್ಲಿ ಸ್ಜಿರತೆ ಖಾತ್ರಿಪಡಿಸುವಲ್ಲಿ ಉಭಯ ದೇಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಭಾರತ ಮತ್ತು ಚೀನಾ ಪುನರುಚ್ಚರಿಸಿವೆ ಯಾವುದೇ ವಿವಾದದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ನೀಡದೇ ಎರಡೂ ದೇಶಗಳ ಕಡೆಗಳಿಂದ ಭಿನ್ನಾಭಿಪ್ರಾಯಗಳ ಕುರಿತಂತೆ ವಿವೇಕಚಿತ್ತದಿಂದ ನಿರ್ವಹಣೆ ಮಾಡಲಾಗುತ್ತದೆ ಎಂದೂ ಕೂಡ ಭಾರತ ಮತ್ತು ಚೀನಾ ಮನರುಚ್ಲರಿಸಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ನಡುವೆ ಚೆನ್ನೈ ಸಮೀಪದ ಪ್ರಾಚೀನ ಬಂದರು ಪಟ್ಟಣವಾದ ಮಮಲಾಪುರಂನಲ್ಲಿ ನಿನ್ನೆ ಎರಡನೇ ಅನೌಪಚಾರಿಕ ಮಾತುಕತೆ ಕೊನೆಗೊಂಡಿತು ಈ ಸಂದರ್ಭದಲ್ಲಿ ಉಭಯ ನಾಯಕರು ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ನೇಹಪೂರ್ವ ವಾತಾವರಣ ಸೃಷ್ಟಿಸುವ ಆಳವಾದ ತಮ್ಮ ಚಿಂತನೆಗಳನ್ನು ಪರಸ್ಪರ ಹಂಚಿಕೊಂಡರು ಶೃಂಗಸಭೆಯ ಸಮಾರೋಪ ದಿನದಂದು ನರೇಂದ್ರ ಮೋದಿ ಮತ್ತು ಕ್ಷಿ ಜಿನ್ಒಂಗ್ ಸುಮಾರು ಒಂದೂವರೆ ಗಂಟೆಗಳ ಕಾಲ ಒಬ್ಬರಿಗೊಬ್ಬರು ನೇರ ಸಂಭಾಷಣೆಯಲ್ಲಿ ತೊಡಗಿದರು ಈ ನಡುವೆ ನಿಯೋಗಮಟ್ಟದ ಮಾತುಕತೆಯ ಆರಂಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿಯವರು ವುಹಾನ್ ಸ್ಫೂರ್ತಿಯು ಒಂದು ಹೊಸ ಗತಿಗೆ ಕಾರಣವಾಗಿದ್ದು ಇದರಿಂದ ಎರಡೂ ದೇಶಗಳ ನಡುವೆ ವಿಶ್ವಾಸ ಮೂಡಿದೆ ಎಂದರು ಸಹಕಾರ ಕ್ಷೇತ್ರದಲ್ಲಿ ಒಂದು ಹೊಸ ಯುಗದ ಆರಂಭಕ್ಕೆ ಚೈನಾದ ದೃಷ್ಟಿಕೋನ ಸಾಕ್ಷಿಯಾಗಿದೆ ಎಂದು ನರೇಂದ್ರ ಮೋದಿ ಹೇಳಿದರು ಚೀನಾ ಅಧ್ಯಕ್ಷ ಕ್ಷೆ ಜಿನ್ಪಿಂಗ್ ಮಾತನಾಡಿ ತಮಗೆ ಭಾರತದಲ್ಲಿ ಅಭೂತಪೂರ್ವ ಸ್ವಾಗತ ಸಿಕ್ಕಿದ್ದು ಸದಾ ನೆನಪಿನಲ್ಲುಳಿಯುವ ಕ್ಷಣ ತಂದುಕೊಟ್ಟದೆ ಎಂದು ಹೇಳಿದರು ಮಾತುಕತೆಯ ಬಳಿಕ ಇಬ್ಬರೂ ನಾಯಕರು ರೇಷ್ಮ ಸೀರೆಗಳನ್ನು ನೇಯ್ಗೆ ಮಾಡುವ ನೇರ ಪ್ರದರ್ಶನ ವೀಕ್ಷಿಸಿ ಕರಕುಶಲ ಪ್ರದರ್ಶನಕ್ಕೂ ಭೇಟ ನೀಡಿದರು ಇದೇ ವೇಳೆ ನರೇಂದ್ರ ಮೋದಿ ಅವರು ಕ್ಷಿ ಜಿನ್ಪಿಂಗ್ ಅವರಿಗೆ ವಿಶೇಷವಾಗಿ ನೇಯ್ದ ಶಾಲ್ ಒಂದನ್ನು ಉಡುಗೊರೆಯಾಗಿ ನೀಡಿದರು

ಇಲ್ಲಿ ತಮ್ಮ ವಾಸ್ತವ್ಯದ ವೇಳೆ ಅವರು ದ್ವಿಪಕ್ಷೀಯ ಆರ್ಥಿಕ ಮತ್ತು ರಾಜಕೀಯ ಸಹಕಾರವನ್ನು ಉತ್ತೇಜಿಸಲು ಭಾರತದ ಪ್ರಮುಖ ನಾಯಕರೊಂದಿಗೆ ಸಭೆಗಳನ್ನು ನಡೆಸಲಿದ್ದಾರೆ

ಪ್ರವಾಸದ ವೇಳೆ ಅತಿಥಿಗಳು ದೆಹಲಿ ಮುಂಬೈ ಮತ್ತು ಕೇರಳಗೆ ಭೇಟಿ ನೀಡುವರು ಈ ಭೇಟಿ ಉಭಯ ದೇಶಗಳ ನಡುವಣ ಆರ್ಥಿಕ ಮತ್ತು ರಾಜಕೀಯ ಸಹಕಾರವನ್ನು ವೃದ್ಧಿಸುವ ನಿರೀಕ್ಷೆಯಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಜಲಗಾಂವ್ ಮತ್ತು ಸಕೋಲಿಯಲ್ಲಿ ಸಾರ್ವಜನಿಕ ರ್ಕಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಸರಕಾರದ ಉತ್ತಮ ಕೆಲಸದ ಆಧಾರದ ಮೇಲೆ ಎನ್ಡಿಎ ಜನರ ಬಳಿಗೆ ಹೋಗುತ್ತಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವರೂ ಅಗಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಕೂಡ ಇಂದು ಮಹಾರಾಷ್ಟ ರಾಜ್ಞದಲ್ಲಿ ಹಲವಾರು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ನಡೆಸಲಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹ ಮುಂಬೈನ ಧರವಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಹರಿಯಾಣ ರಾಜ್ಯ ವಿಧಾನಸಭೆ ಚುನಾವಣೆ ಪ್ರಚಾರ ಸಹ ಬಿರುಸಿನಿಂದ ಸಾಗಿದೆ ಉತ್ತರಪ್ರದೇಶ ಮುಖ್ಚಮಂತ್ರಿ ಹಾಗೂ ಬಿಜೆಪಿ ನಾಯಕ ಯೋಗಿ ಆದಿತ್ತನಾಥ್ ಭಿವಾನಿಯಲ್ಲಿ ನಿನ್ನೆ ಸಾರ್ವಜನಿಕ ರ್ಕಾಲಿಯಲ್ಲಿ ಪಕ್ಷದ ಅಭ್ಯರ್ಥಿಗಳಾದ ಫನತ್ಕಾಂ ಸರಫ್ ಮತ್ತು ವಿಶಂಬರ್ ವಾಲ್ಮೀಕಿ ಪರ ಮತ ಯಾಚಿಸಿದರು ಹರಿಯಾಣ ಮುಖ್ಚಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಕೂಡ ಹಲವಾರು ರ್ಹಾಲಿಗಳಲ್ಲಿ ಭಾಷಣ ಮಾಡಿದರು ಭಯೋತ್ಪಾದನೆ ಮತ್ತು ನಕ್ಸಲ್ ದಾಳಿಯಲ್ಲಿ ಬಲಿಯಾದವರಿಗಿಂತ ದೊಡ್ಡ ಮಾನವ ಹಕ್ಕುಗಳ ಉಲ್ಲಂಘನೆ ಸಾಧ್ಯವಿಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ

ಇದು ಅತಿ ದೊಡ್ಡ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರಕಾರ ಮಾನವ ಹಕ್ಕುಗಳಿಗಾಗಿ ವಿಭಿನ್ನ ರೀತಿಯಲ್ಲಿ ಹೋರಾಡಿ ಯಶಸ್ಸು ಸಾಧಿಸಿದೆ ಸಬ್ಕಾ ಸಾಥ್ ಮತ್ತು ಸಬ್ಕಾ ವಿಕಾಸ್ ಎನ್ನುವ ಸ್ಫೂರ್ತಿಯೊಂದಿಗೆ ಸರಕಾರ ಮುನ್ನಡೆಯುತ್ತಿದೆ ಎಂದು ಹೇಳಿದ ಅಮಿತ್ ಶಾ ಕಸ್ಲಡಿ ಸಾವು ಮತ್ತು ಪೊಲೀಸ್ ದೌರ್ಜನ್ಯಗಳ ವಿರುದ್ಧ ಶೂನ್ಯ ಸಹಿಷ್ಟುತೆ ಇರಬೇಕು ಎಂದರು

ಇದು ಅರಬ್ ರಾಷ್ಟದ ಭೂಮಿಯ ಮೇಲಿನ ಮತ್ತು ಅದರ ಸಾರ್ವಭೌಮತ್ವದ ಮೇಲೆ ನಡೆದ ಆಕ್ರಮಣವಾಗಿದೆ ಎಂದು ಅರಬ್ ಲೀಗ್ ಹೇಳಿದೆ ಕ್ಕೆರೋದಲ್ಲಿ ನಿನ್ನೆ ನಡೆದ ಅರಬ್ ರಾಷ್ಷಗಳ ವಿದೇಶಾಂಗ ಸಚಿವರುಗಳ ತುರ್ತು ಸಭೆಯಲ್ಲಿ ಅದರ ಪ್ರಧಾನ ಕಾರ್ಯದರ್ಶಿ ಅಹ್ಲದ್ ಅಬೊಲ್ ಫೇಟ್ ಮಾತನಾಡಿ ಟರ್ಕಿ ವಿರುದ್ದ ರಾಜತಾಂತ್ರಿಕ ಅರ್ಥಿಕ ಹೂಡಿಕೆ ಮತ್ತು ಪ್ರವಾಸೋದ್ದಮ ಕ್ರಮಗಳನ್ನು ತೆಗೆದುಕೊಳ್ಳಲು ಅರಬ್ ಲೀಗ್ ಚಿಂತನೆ ನಡೆಸಿದೆ ಎಂದು ಹೇಳಿದರು ಈ ನಡುವೆ ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳು ಟರ್ಕಿಗೆ ಶಸ್ತಾಸ್ತ ಪೂರೈಸುವುದನ್ನು ಸ್ಥಗಿತಗೊಳಿಸಿವೆ ಪಶ್ಚಿಮ ಬಂಗಾಳದ ಮುಷಿದಾಬಾದ್ ಜೆಲ್ಲೆಯಲ್ಲಿ ಇತ್ತಿಚೆಗೆ ಸಂಭವಿಸಿದ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇಬ್ಬರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಘಟನೆಯ ತನಿಖೆಯ ಜವಾಬ್ದಾರಿ ಹೊತ್ತ ನಂತರ ಸಿಐಡಿ ಅಧಿಕಾರಿಗಳ ತಂಡ ನಿನ್ನೆ ಘಟನಾ ಸ್ವಳಕ್ಕೆ ಭೇಟ ನೀಡಿತ್ತು ಮುಷಿದಾಬಾದ್ ಜಿಲ್ಲೆಯ ಜಿಯಾಗಂಜ್ನಲ್ಲಿ ಹತ್ನೆಗೀಡಾದ ಶಾಲಾ ಶಿಕ್ಷಕ ಒಬ್ಲ ಬಿಜೆಪಿ ಆರ್ಎಸ್ಎಸ್ ಬೆಂಬಲಿಗ ಎನ್ನಲಾಗಿದೆ ಈ ತ್ರಿವಳಿ ಹತ್ತೆಗಳ ಬಗ್ಗೆ ಬಿಜೆಪಿ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಪಾಲ ಜಗದೀಪ್ ಧನ್ಕರ್ ಹಾಗೂ ಮಮತಾ ಬ್ಲಾನರ್ಜಿ ಸರ್ಕಾರದ ನಡುವೆ ರಾಜಕೀಯ ವಾಗ್ದಾಳಿಗಳು ನಡೆದಿದೆ

ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಲಕ್ಷ್ಮ ಸೇನ್ ಅವರು ಜಪಾನ್ ನ ಯೂಸುಕೆ ಓನೊಡೆರಾ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ

ಜಿ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ ಇದರೊಂದಿಗೆ ಚೊಚ್ಚಲ ಬಾರಿಯ ವಿಶ್ವ ಚಾಂಪಿಯನ್ಶಿಪ್ನಲ್ಲೇ ಅವರು ಪ್ರಶಸ್ತಿ ಸುತ್ತು ತಲುಪಿದ ಸಾಧನೆ ಮಾಡಿದ್ದಾರೆ

ಇಂದು ನಡೆಯಲಿರುವ ಚಿನ್ನದ ಪದಕ್ಕಾಗಿನ ಕಾಳಗದಲ್ಲಿ ಭಾರತೀಯ ಆಟಗಾರ್ತಿಗೆ ರಷ್ಕಾದ ಏಕ್ತರಿನಾ ಪಾಲ್ಕೇವಾ ಅವರ ಸವಾಲು ಎದುರಾಗಲಿದೆ ಆದರೆ ಅಪಾರ ಭರವಸೆ ಮೂಡಿಸಿದ್ದ ಆರು ಬಾರಿಯ ವಿಶ್ವ ಚಾಂಪಿಯನ್ ಎಂ

ಜಿ ವಿಭಾಗದಲ್ಲಿ ಕಂಚಿನ ಪದಕ ಪಡೆಯಲಷ್ಟೇ ಶಕ್ತರಾದರು

ಜಿ